ಚೀನಾದಲ್ಲಿ ಕೊರೊನಾ ವೈರಾಣು ಸೋಂಕಿಗೆ ಬಲಿಯಾದವರ ಸಂಖ್ಯೆ

ರಾಷ್ಟ್ರರಾಜಧಾನಿ ದೆಹಲಿಯ ರಾಜ್ಪಥ್ ನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ ಕೋವಿಂದ್ ಧ್ಲಜಾರೋಹಣ ನೆರವೇರಿಸಿದರು ಬ್ರೆಜಿಲ್ ಅಧ್ಯಕ್ಷ ಜೈರ್ ಮೆಸ್ಸಿಯಾಸ್ ಬೊಲ್ಸನಾರೋ ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಅಮರ್ ಜವಾನ್ ಜ್ಯೋತಿ ಬದಲಿಗೆ ರಾಷ್ಟೀಯ ಯುದ್ದ ಸ್ಟಾರಕದಲ್ಲಿ ಹುತಾತ್ಮರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದರು ತ್ರಿವರ್ಣ ಧ್ಲಜದ ಹಾರಾಟದ ನಂತರ ವಿಜಯ್ ಚೌಕ್ ನಿಂದ ಹೊರಟ ಪೆರೇಡ್ ಕೆಂಪುಕೋಟೆಯತ್ತ ಸಾಗಿತು ಪೆರೇಡ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಅಸಿತ್ ಮಿಸ್ತಿ ಪೆರೇಡ್ ಮುನ್ನಡೆಸಿದರು ಶೌರ್ಯ ಪ್ರಶಸ್ತಿ ವಿಜೇತರು ಅವರ ಹಿಂದೆ ನಡೆದು ಸಾಗಿದರು

ವೆಂಕಯ್ಯನಾಯ್ಲು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಪ್ರಕಾಶ್ ಜಾವ್ಲೇಕರ್ ಬಿಜೆಪಿ ಅಧ್ಯಕ್ಷ ಜೆ

ನಡ್ಲಾ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಬಿಜೆಪಿ ಹಿರಿಯ ನಾಯಕ ಲಾಲ್ ಕ್ಷಷ್ಣ ಅಡ್ಲಾಣಿ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಇದೇ ಮೊದಲ ಬಾರಿಗೆ ಸಿಆರ್ಪಿಎಫ್ ನ ಮಹಿಳಾ ಬೈಕರ್ ಗಳು ಅಪಾಯಕಾರಿ ಸ್ಪಂಟ್ ಗಳನ್ನು ಪ್ರದರ್ಶಿಸಿದರು ಹದಿನಾರು ರಾಜ್ಯಗಳು ಮತ್ತು ಕೇಂದ್ರಾದಳಿತ ಪ್ರದೇಶಗಳು ಹಾಗೂ ಆರು ಕೇಂದ ಸಚಿವಾಲಯಗಳು ಪೆರೇಡ್ ನಲ್ಲಿ ಭಾಗವಹಿಸಿವೆ ಸ್ಪಾರ್ಟ್ ಅಪ್ ಇಂಡಿಯಾ ಜಲಜೀವನ್ ಅಭಿಯಾನ ಮೊದಲಾದ ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸಚಿವಾಲಯದ ಸ್ತಬ್ದಚಿತ್ರಗಳಲ್ಲಿ ಪ್ರದರ್ಶಿತವಾಗಿವೆ ವಿವಿಧ ರಾಜ್ಯಗಳ ವೈವಿಧ್ಯಮಯ ಸ್ತಬ್ದಚಿತ್ರಗಳ ಪ್ರದರ್ಶನ ಕಣ್ಮನ ಸೆಳೆಯಿತು ನೌಕಾಪಡೆಯ ಟ್ಯಾಬ್ಲೋ ನೌಕಾಪಡೆಯ ಶಕ್ತಿ ಪ್ರದರ್ಶಿಸಿದರೆ ವಾಯುಪಡೆಯ ಸ್ತಬ್ದಚಿತ್ರದಲ್ಲಿ ರಫೇಲ್ ಯುದ್ದವಿಮಾನ ತೇಜಸ್ ಲಘು ಯುದ್ದ ವಿಮಾನ ಮೊದಲಾದವು ಪ್ರದರ್ಶಿತವಾಗಿವೆ ಹೊಸದಾಗಿ ಸೇರ್ಪಡೆಯಾದ ಚಿನೂಕ್ ಮತ್ತು ಅಪಾಚಿ ಹೆಲಿಕಾಫ್ಸರ್ ಗಳ ಪ್ರದರ್ಶನ ಆಕರ್ಷಕವಾಗಿದ್ದವು

ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲ ರಾಜ್ಯಗಳಲ್ಲಿ ತ್ರಿವರ್ಣ ಧ್ಲಜ ಹಾರಾಟ ನಂತರ ಆಕರ್ಷಕ ಪೆರೇಡ್ ಗಳು ನಡೆದವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ರಾಷ್ಟ್ ಧ್ಲಜಾರೋಹಣ ನೆರವೇರಿಸಿ ಮಾತನಾಡಿದ ರಾಜ್ಯಪಾಲ ವಜೂಭಾಯ್ ವಾಲಾ ಪ್ರಯೋಜನಕ್ಕೆ ಬಾರದ ಕಲ್ಪನೆ ಹಾಗೂ ಮೂಧನಂಬಿಕೆಗಳನ್ನು ತ್ಯಜಿಸಬೇಕು ಏಕತಾ ಮತ್ತು ಅರ್ಪಣಾ ಮನೋಭಾವದಿಂದ ದೇಶದ ಪ್ರಗತಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ಅಸ್ಪಾಂ ನಲ್ಲಿ ಧ್ಯಜಾರೋಹಣ ನೆರವೇರಿಸಿ ಮಾತನಾಡಿದ ರಾಜ್ಯಪಾಲ ಪ್ರೊಫೆಸರ್ ಜಗದೀಶ್ ಮುಖಿ ರಾಜ್ಯದ ಸಂಸ್ಕೃತಿ ಭಾಷೆ ಮತ್ತು ಅಸ್ಟಾಂ ಜನತೆಯ ಸ್ಥಳೀಯ ವೈವಿಧ್ಯತೆಯನ್ನು ಕಾಪಾಡುವ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಬಿಪ್ಲವ್ ಕುಮಾರ್ ಶರ್ಮಾ ಸಮಿತಿ ತನ್ನ ಶಿಫಾರಸ್ಸು ಶೀಫ್ರವೇ ಸಲ್ಲಿಸಲಿದೆ ಎಂದರು

ದೇಶ ಸೇರಿದಂತೆ ವಿದೇಶಗಳಲ್ಲೂ ಗಣರಾಜ್ಯೋತ್ಸವ ಆಚರಿಸಿದ ವರದಿಯಾಗಿದೆ ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಭಾರತೀಯ ಸಮುದಾಯ ಗಣರಾಜ್ಯೋತ್ಸವ ಆಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು ಗಣರಾಜ್ಯ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ಸಂವಿಧಾನದ ಆಶಯಗಳಾದ ಸ್ವಾತಂತ್ರ್ ಸಮಾನತೆ ಭಾತೃತ್ವ ಮತ್ತು ಎಲ್ಲರಿಗೂ ಸಮಾನತೆಗೆ ಬದ್ದವಾಗಿರುವಂತೆ ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ನಾಗರಿಕರಾಗಿ ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುತ್ತಾ ದೇಶದ ಅಭಿವ್ವದ್ದಿಗೆ ಕೊದುಗೆ ನೀಡುವ ಪಣ ತೊಡುವಂತೆ ಕರೆ ನೀಡಿದ್ದಾರೆ

ದೇಶದ ವಿವಿಧ ಪ್ರವಾಸೋದ್ಯಮ ಸ್ಥಳಗಳನ್ನು ಭೇಟಿಮಾಡಲು ಜನರನ್ನು ಪ್ರೋತ್ಪಾಹಿಸುವುದು ಹಾಗೂ ದೇಖೋ ಅಪ್ನಾ ದೇಶ್ ಎನ್ನುವ ಸ್ಪೂರ್ತಿಯನ್ನು ಜನತೆಯಲ್ಲಿ ತುಂಬುವುದು ಈ ಬಾರಿಯ ಭಾರತ ಪರ್ವದ ಮೂಲ ಉದ್ದೇಶವಾಗಿದೆ

ದೇಶದ ಅಭಿವೃದ್ದಿ ಮತ್ತು ನಾಗರಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳೆರದೂ ಒಗ್ಗೂದಿ ಕಾರ್ಯನಿರ್ವಹಿಸಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ

ಭಾರತ ಮತ್ತು ಭಾರತೀಯರು ಭವಿಷ್ಯದತ್ತ ಮುನ್ನೆಡೆಯುವ ಮೂಲಕ ನಮ್ಮೆಲ್ಲರ ಹಾಗೂ ಇದೀ ಮಾನವತೆಯ ಸುರಕ್ಷಿತ ಮತ್ತು ಸಮೃದ್ದ ಭವಿಷ್ಯ ನಿರ್ಮಾಣಕ್ಕೆ ಕಟಿಬದ್ದರಾಗಬೇಕು ಎಂದು ಸಲಹೆ ನೀಡಿದರು ಪ್ರತಿ ಮಗು ಶಾಲಾ ಶಿಕ್ಷಣ ಪಡೆಯಬೇಕು ಹಾಗೂ ಶಿಕ್ಷಣ ವಲಯದಲ್ಲಿ ನಿರಂತರ ಸುಧಾರಣೆಗಳ ಮೂಲಕ ಜಾಗತಿಕ ಗುಣಮಟ್ಟವನ್ನು ಖಾತೆರಿಪದಿಸಬೇಕು ಎಂದು ತಿಳಿಸಿದರು ಆರೋಗ್ಯ ವಲಯಕ್ಕೂ ಆದ್ಯತೆ ನೀಡಬೇಕಿದ್ದು ಅದು ಉತ್ತಮ ಆಡಳಿತದ ಬುನಾದಿ ಎಂದು ಹೇಳಿದ ಅವರು ಸರ್ಕಾರ ಈ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿ ಉಪಕ್ರಮಗಳ ಮೂಲಕ ಆದ್ಯ ಗಮನ ಹರಿಸಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಯಿಂದಾಗಿ ಒಂದು ರಾಷ್ಟ ಒಂದು ತೆರಿಗೆ ಮತ್ತು ಒಂದು ಮಾರುಕಟ್ಟೆಯ ಮುನ್ನೋಟ ಸಾಧಿಸಲಾಗಿದೆ ಎಂದು ರಾಷ್ಟ್ರಪತಿ ಅಭಿಪ್ರಾಯಪಟ್ಟಿದ್ದಾರೆ ಜಾಗತಿಕ ಶಾಂತಿ ಮತ್ತು ಸ್ವಿರತೆಗಾಗಿ ಬಹುಪಕ್ಷೀಯ ಸಹಕಾರ ಬಲವರ್ಧನೆಗೆ ಭಾರತ ಮತ್ತು ಬ್ರೆಜಿಲ್ ಬದ್ದವಾಗಿದೆ ಎಂದು ರಾಷ್ಟ್ರಪತಿ ರಾಮ್ನಾಥ್ ಕೋವಿಂದ್ ಹೇಳಿದ್ದಾರೆ ಭದ್ರ ಮತ್ತು ಸುರಕ್ಷಿತ ವಿಶ್ವಕ್ಕಾಗಿ ಭಯೋತ್ವಾದನೆ ವಿರುದ್ದ ಹೋರಾಡಲು ಉಭಯ ದೇಶಗಳು ಬದ್ದವಾಗಿವೆ ಎಂದು ಅವರು ಹೇಳಿದರು ಬ್ರೆಜಿಲ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಬರಮಾದಿಕೊಂದ ರಾಷ್ಟಪತಿ ಭಾರತ ಬ್ರೆಜಿಲ್ ನಿಕಟ ಸ್ನೇಹ ಬಾಂಧವ್ಯ ಹೊಂದಿದ್ದು ಭಾರತ ಈ ಬಾಂಧವ್ಯಕ್ಕೆ ಹೆಚ್ಚು ಮಹತ್ವ ನೀಡಲಿದೆ ಎಂದರು ಬ್ರೆಜಿಲ್ ಅಧ್ಯಕ್ಷರು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ತಮ್ಮ ಪ್ರತಿ ತಿಂಗಳ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಚೆಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಹಾಗೂ ಆಕಾಶವಾಣಿಯ ವಾರ್ತಾ ಜಾಲತಾಣ ತಿತಿತಿ

ಅಲ್ಲದೇ ಆಕಾಶವಾಣಿ ದೂರದರ್ಶನ ಪಿಎಂಒ ಮತ್ತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂ ಟ್ಯೂಬ್ ಚಾನಲ್ ಗಳಲ್ಲೂ ಪ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಆಯಾ ಪ್ರಾದೇಶಿಕ ಭಾಷೆಯ ಆವೃತ್ತಿ ಬಿತ್ತರಗೊಳ್ಳಲಿದೆ

ವಿದ್ಯುತ್ ಹೆದ್ದಾರಿ ನಿರ್ಮಿಸುವತ್ತ ತಮ್ಮ ಸಚಿವಾಲಯ ಚಿಂತನೆ ನಡೆಸಿದೆ ಎಂದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ತಿಳಿಸಿದ್ದಾರೆ

ದೇಶದಲ್ಲಿ ಪರ್ಯಾಯ ಇಂಧನದ ಬಳಕೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿದ ಅವರು ವೆಚ್ಚ ಪರಿಣಾಮಕಾರಿ ಮಾಲಿನ್ಯ ಮುಕ್ತ ಪರ್ಯಾಯ ಇಂಧನ ರಫ್ತು ಮಾಡಬೇಕಿದೆ ಎಂದು ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ ಹೊಸದಾಗಿ ಕಾಣಿಸಿಕೊಂಡಿರುವ ಕೊರೊನಾ ವೈರಸ್ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲು ನಡೆಸಿರುವ ತಯಾರಿ ಕುರಿತು ವಿವಿಧ ರಾಜ್ಯ ಮತ್ತು ವಿಮಾನ ನಿಲ್ದಾಣಗಳಿಗೆ ಏಳು ಕೇಂದ್ರ ತಂಡಗಳು ಭೇಟಿ ನೀಡಲಿವೆ ನವದೆಹಲಿ ಕೋಲ್ಕತಾ ಮುಂಬೈ ಚೆನ್ವೈ ಹೈದರಾಬಾದ್ ಕೊಚ್ಚಿ ಮತ್ತು ಬೆಂಗಳೂರು ವಿಮಾನ ನಿಲ್ಲಾಣಗಳಿಗೆ ಕೇಂದ ತಂಡ ಭೇಟಿ ನೀಡಲಿದೆ

ನವದೆಹಲಿಯಲ್ಲಿ ನಡೆದ ಪರಾಮರ್ಶೆ ಸಭೆಯಲ್ಲಿ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಈ ನಿರ್ಣಯ ಕ್ವೆಗೊಂಡಿದ್ದು ಈ ತಂಡ ವಿಮಾನ ನಿಲ್ಲಾಣಗಳಲ್ಲಿನ ಆಸ್ಪತ್ರೆಗೂ ಭೇಟಿ ನೀಡಿ ಅಲ್ಲಿ ಮಾಸ್ಕ್ ಸೇರಿದಂತೆ ವೈಯಕ್ತಿಕ ಸುರಕ್ಷತಾ ಸಾಧನಗಳ ಲಭ್ಯತೆ ಖಾತರಿಪದಿಸಲಿದೆ ವೈರಾಣು ಸೋಂಕು ಹರಡದಂತೆ ರಾಜ್ಯಗಳ ತಯಾರಿ ಬಲವರ್ಧನೆ ಸಂಬಂಧ ರಾಜ್ಯ ಆರೋಗ್ಯ ಕಾರ್ಯದರ್ಶಿಗಳೊಂದಿಗೂ ತಂಡ ಸಮಾಲೋಚನೆ ನಡೆಸಲಿದೆ

ಬೀಜಿಂಗ್ ಸೇರಿದಂತೆ ಚೀನಾದ ಹಲವೆಡೆ ಪ್ರಕರಣಗಳು ಹೆಚ್ಚುತ್ತಿವೆ ಈ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲು ಎಲ್ಲ ಸಾಧ್ಯ ಪ್ರಯತ್ನ ಮಾಡುವಂತೆ ಚೀನಾ ಅಧ್ಯಕ್ಷ ಕ್ಪಿ ಜಿನ್ಪಿಂಗ್ ಕರೆ ನೀಡಿದ್ದಾರೆ